ಕೊರೊನಾ ಸೋಂಕು ನಿಯಂತ್ರಣ ಕ್ರಮಗಳ ಕುರಿತು ಪ್ರತಿಪಕ್ಷ ನಾಯಕರು ರೈತ ಮುಖಂಡರಿಂದ ಮುಖ್ಯಮಂತ್ರಿ ಭೇಟ ಕೃಷಿ ಅಸಂಘಟತ ಕಾರ್ಮಿಕರಿಗೆ ಮತ್ತಪ್ಪು ನೆರವು ನೀಡುವಂತೆ ಮನವಿ

ಆಟೋ ಟ್ವಾಕ್ಷಿ ಚಾಲಕರು ಆರ್ಥಿಕ ನೆರವಿಗಾಗಿ ಸೇವಾಸಿಂಧು ಆ್ವಪ್ ಮೂಲಕ ಅರ್ಜಿಸಲ್ಲಿಸುವಂತೆ ಸಾರಿಗೆ ಇಲಾಖೆಯ ಸೂಚನೆ

ದೆಪಲಿಯ ನಿಜಾಮುದ್ಗೀನ್ ಮರ್ಖಜ್ ಮಸೀದಿಯಲ್ಲಿ ನಡೆದ ತಬ್ಲಿಫಿ ಜಮಾತ್ ಸಭೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರೂ ಸೋಂಕು ಪತ್ತೆ ತಪಾಸಣೆಗೆ ಒಳಗಾಗಬೇಕು

ಈ ಕುರಿತು ನಮ್ನ ದಾವಣಗೆರೆ ಪ್ರತಿನಿಧಿ ಮಾಹಿತಿ ನೀಡಿದ್ದಾರೆ

ಕರಾವಳಿ ಭಾಗದಲ್ಲಿ ಕಳವಳಕ್ಕೆ ಕಾರಣವಾಗಿದೆ

ಈ ಕುರಿತು ನಮ್ನ ಉತ್ತರಕನ್ನಡ ಪ್ರತಿನಿಧಿ ಹೆಚ್ಚನ ಮಾಹಿತಿ ನೀಡಿದ್ದಾರೆ

ಈ ಕುರಿತು ನಮ್ನ ಬೆಳಗಾವಿ ಪ್ರತಿನಿಧಿ ವಿವರ ನೀಡಿದ್ದಾರೆ

ಜಿಲ್ಲೆಯಲ್ಲಿ ಸೋಂಕಿಗೆ ಒಳಗಾಗಿದ್ದ ವ್ಯಕ್ತಿಯೊಬ್ಬರು ಹೃದಯಾಘಾತದಿಂದ ಮೃತಪಟ್ಟದ್ದು ಸೋಂಕು ನಿಯಂತ್ರಣಕ್ಕೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ

ಇವರ ಕ್ವಾರಂಟೈನ್ಗಾಗಿ ವಿವಿಧ ಹೋಟೆಲ್ಗಳನ್ನು ಕಾಯ್ದಿರಿಸಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿ ಪಿ

ಹಸಿರು ವಲಯದಲ್ಲಿರುವ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೊರೊನಾ ಸೋಂಕು ಹರಡದಂತೆ ನೋಡಿಕೊಳ್ಳಲು ಜನಸಾಮಾನ್ಯರ ಸಹಕಾರ ಅಗತ್ಯವೆಂದು ಜಿಲ್ಲಾ ಮೊಲೀಸ್ ವರಿಷ್ಠಾಧಿಕಾರಿ ರಾಧಿಕಾ ತಿಳಿಸಿದ್ದಾರೆ

ಲಾಕ್ಡೌನ್ನಿಂದ ಸಿಲುಕಿಕೊಂಡಿದ್ದ ವಲಸೆ ಕಾರ್ಮಿಕರನ್ನು ಸುರಕ್ಷಿತವಾಗಿ ಅವರ ಊರುಗಳಿಗೆ ತಲುಪಿಸಿದ ಸಾರಿಗೆ ಸಿಬ್ಲಂದಿಯನ್ನು ಹುಬ್ಲಳ್ಳಿಯಲ್ಲಿಂದು ಹೂ ಮಳೆಗರೆದು ಅಭಿನಂದಿಸಲಾಯಿತು ನಗರದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಜಿಲ್ಲಾಧಿಕಾರಿ ದೀಪಾ ಜೋಳನ್ ಮತ್ತಿತರರು ಹುಬ್ಬಳ್ಳಿ ವಿಭಾಗದ ಚಾಲಕರು ಹಾಗೂ ನಿರ್ವಾಹಕರ ಸೇವೆಯನ್ನು ಶ್ಲಾಘಿಸಿದರು ಹಸಿರು ವಲಯದಲ್ಲಿರುವ ರಾಯಚೂರು ಜೆಲ್ಲೆಯಲ್ಲಿ ಇದುವರೆಗೆ ಕೊರೊನಾ ಸೋಂಕು ಪ್ರಕರಣ ವರದಿಯಾಗಿಲ್ಲ ಕಟ್ಟುನಿಟ್ಟನ ನಿಯಂತ್ರಣ ಕ್ರಮಗಳು ಜಾರಿಯಲ್ಲಿವೆ ಎಂದು ಜಿಲ್ಲಾಧಿಕಾರಿ ಆರ್

ಯಾದಗಿರಿ ಜಿಲ್ಲೆಯಲ್ಲಿ ಕೊರೊನಾ ಸೋಂಕು ಪತ್ತೆಗೆ ಜಿಲ್ಲಾಸ್ಪತ್ತೆಯಲ್ಲಿ ಪ್ರಯೋಗಾಲಯ ಸ್ಥಾಪನೆಗೆ ಅಗತ್ತ ಸಿದ್ದತೆಗಳನ್ನು ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಎಂ ಕೂರ್ಮಾರಾವ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ

ಎಸ್ ಯಡಿಯೂರಪ್ಪ ಅವರನ್ನು ಬೆಂಗಳೂರಿನಲ್ಲಿಂದು ಭೇಟ ಮಾಡಿ ಮನವಿ ಸಲ್ಲಿಸಿತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಎಸ್

ಪಾಟೀಲ್ ಕೆ

ಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಜೆಡಿಎಸ್ ರಾಜ್ಯಾಧ್ಯಕ್ಷ ಹೆಚ್

ಕುಮಾರಸ್ವಾಮಿ ಸೇರಿದಂತೆ ಹಲವು ಪಕ್ಷಗಳ ನಾಯಕರು ಶಾಸಕರು ಹಾಗೂ ರೈತ ಮುಖಂಡರು ನಿಯೋಗದಲ್ಲಿದ್ದರು ಕೊರೋನಾ ಸಂಕಪ್ಪದಲ್ಲಿರುವವರಿಗೆ ನೆರವಾಗಲು ಕೇಂದ್ರದಿಂದ ಸೂಕ್ತ ಆರ್ಥಿಕ ನೆರವು ಪಡೆಯಬೇಕು ಎಂದು ಮನವಿ ಮಾಡಲಾಯಿತು

ಕೊರೊನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದ ಅವಧಿಯ ಬಗ್ಗೆ ತಜ್ಞರು ಮತ್ತು ಇಲಾಖಾ ಅಧಿಕಾರಿಗಳ ಸಭೆ ಕರೆದು ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್

ಶೀಘುದಲ್ಲೇ ಕೈಕ್ಷಣಿಕ ವೇಳಾಪಟ್ಟ ಪ್ರಕಟವಾಗಲಿದ್ದು ಹೆಚ್ಚುವರಿ ಶೈಕ್ಷಣಿಕ ಚಟುವಟಿಕೆಗಳು ಇರುವುದಿಲ್ಲ ಎಂದು ಅವರು ಹೇಳಿದ್ದಾರೆ

ಈ ಕುರಿತು ಹೇಳಕೆಯೊಂದನ್ನು ಬಿಡುಗಡೆ ಮಾಡಿರುವ ಅವರು ಪರಿಹಾರ ಮೊತ್ತ ಪಡೆಯಲು ಚಾಲಕರು ಅಂಜೆ ಕಚೇರಿಗಳ ಮುಂದೆ ಸರತಿಯಲ್ಲಿ ನಿಂತು ಅರ್ಜಿಗಳನ್ನು ರಿಜಿಸ್ಟರ್ ಅಂಜೆ ಮೂಲಕ ಸರ್ಕಾರಕ್ಕೆ ರವಾನಿಸುತ್ತಿರುವ ಬಗ್ಗೆ ಮಾಹಿತಿ ದೊರೆತಿದೆ ಈ ಮೂಲಕವೂ ಸೋಂಕು ಹರಡುವಿಕೆ ಸಾಧ್ಯತೆಗಳನ್ನು ತಪ್ಪಿಸುವ ಉದ್ದೇತದಿಂದ ಆನ್ಲೈನ್ ಮೂಲಕವೇ ವ್ಯವಸ್ಥೆ ಕಲ್ಪಿಸಲಾಗುವುದು